ದಸರಾ ಆಚರಣೆ

ಆಫ್ರಾನಿಸ್ತಾನದ ರಾಜತಾಂತ್ರಿಕರಿಗೆ ತರಬೇತಿ ನೀಡುವ ಭಾರತ ಚೈನಾದ ಮೊದಲ ಜಂಟಿ ಕಾರ್ಯಕ್ರಮ ಆರಂಭ

ಕಾರ್ಯಾಚರಣೆ ಆರಂಭ

ಪ್ರವೇಶ

ಗ್ಗಪ ಸಚಿವ ರಾಜನಾಥ್ ಸಿಂಗ್ ಗುರುವಾರದಂದು ರಾಜಸ್ತಾನದ ಬಿಕನೇರ್ಗೆ ಭೇಟಿ ನೀಡಿ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಕಾವಲು ಕಾಯುತ್ತಿರುವ ಗಡಿ ಭದ್ರತಾ ಸಿಬ್ಲಂದಿಯೊಂದಿಗೆ ದಸರಾ ಆಚರಿಸಲಿದ್ದಾರೆ ಅಲ್ಲಿ ಅವರು ಶಸ್ತ ಪೂಜೆ ನೆರವೆರಿಸಲಿದ್ದಾರೆ ಪಾಕಿಸ್ತಾನದೊಂದಿಗಿನ ಸೂಕ್ಷ್ಮಗಡಿ ಪ್ರದೇಶದಲ್ಲಿ ಕೇಂದ್ರದ ಹಿರಿಯ ಸಚಿವರೊಬ್ಬರು ಭದ್ರತಾ ಪಡೆಯೊಂದಿಗೆ ದಸರಾ ಆಚರಣೆಯಲ್ಲಿ ಪಾಲ್ಗೊಳ್ಟುತ್ತಿರುವುದು ಇದೇ ಮೊದಲು ಎಂದು ಗ್ಬಹ ಸಚಿವಾಲಯದ ಅಧಿಕಾರಿಯೊಬ್ಲರು ತಿಳಿಸಿದ್ದಾರೆ ಗ್ಟಪ ಸಚಿವರು ಮೂಲಸೌಕರ್ಯ ಅಭಿವೃದ್ದಿಯೊಂದಿಗಿನ ಸಮೀಕ್ಷೆ ನಡೆಸಲಿದ್ದಾರೆ ರಾಜನಾಥ್ ಸಿಂಗ್ ಅವರು ಕಳೆದ ವರ್ಷ ಉತ್ತರಖಂಡ್ನಲ್ಲಿ ಭಾರತ ಚ್ಛೆನಾ ಗಡಿಯ ಜೋಶಿಮಠ್ನಲ್ಲಿ ಯೋಧರೊಂದಿಗೆ ದಸರಾ ಆಚರಿಸಿದ್ದರು ದೇಶದಲ್ಲಿ ಸಾಮಾನ್ನ ಮನುಷ್ಕ ರೈಶರು ಮಹಿಳೆಯರು ಮತ್ತು ಪ್ರತಿ ನಾಗರಿಕರ ಜೀವನಮಟ್ಟ ಸುಧಾರಿಸಲು ಹೊಸ ತಂತ್ರಜ್ಞಾನಗಳನ್ನು ಬಳಸಲಾಗುತ್ತಿದೆ ಎಂಬುದನ್ನು ಇಂಜಿನಿಯರ್ಗಳು ಮತ್ತು ತಂತ್ರಜ್ಞರು ಖಚಿತಪಡಿಸಿಕೊಳ್ಳಬೇಕೆಂದು ಉಪರಾಷ್ಟಪತಿ ಎಂ ವೆಂಕಯ್ಲನಾಯ್ಲು ಹೇಳಿದ್ದಾರೆ

ಶಿಕ್ಷಣ ಗುಣಮಟ್ಟದ ಆರೋಗ್ಯ ರಕ್ಷಣೆ ಸೇರಿದಂತೆ ಮತ್ತಿತರೆ ಕ್ಷೇತ್ರಗಳಲ್ಲಿ ಇವುಗಳ ಬಳಕೆ ಬಗ್ಗೆ ಖಟಿತತೆ ತಿಳಿಯಬೇಕು ಎಂದರು ದೇಶದ ನಾಗರಿಕರು ಈವರೆಗೂ ಸುಲಭವಾಗಿ ಅಗತ್ಯ ಸಂಪನ್ನೂಲಗಳನ್ನು ಪಡೆಯಲು ವಿಫಲರಾಗಿದ್ದಾರೆ ಸಮಾಜದಲ್ಲಿ ಜನರ ಜೀವನಮಟ್ಟ ಉತ್ತಮಗೊಳ್ಳಬೇಕು ಈ ನಿಟ್ಲಿನಲ್ಲಿ ಗಮನ ಪರಿಸಬೇಕಾಗಿದ್ಲು ಯುವ ಆವಿಷ್ನಾರಿಗಳು ತಮ್ಮ ಚಿಂತನೆಗಳ ಮೂಲಕ ಸುಲಭವಾಗಿ ಸಂಪನ್ನೂಲಗಳು ದೊರೆಯುವಂತೆ ಮಾಡಬೇಕು ಎಂದು ಉಪರಾಷ್ಷಪತಿ ಹೇಳಿದರು ಮತಯಂತ್ರಗಳು ಸುರಕ್ಷತೆಯಿಂದ ಕೊಡಿದ್ಲು ಅವುಗಳಲ್ಲಿ ಯಾವುದೇ ರೀತಿಯ ತಿದ್ಲುಪಡಿಯ ಅವಕಾಶ ಇರುವುದಿಲ್ಲ ಎಂದು ಮುಖ್ಯ ಚುನಾವಣಾ ಆಯುಕ್ತ ಓ

ರಾವತ್ ಹೇಳಿದ್ದಾರೆ

ವಿ ಪ್ಯಾಟ್ ಮತಯಂತ್ರಗಳನ್ನು ಬಳಕೆ ಮಾಡಲಾಗುವುದು ನಕಲಿ ಮತದಾನ ಸೇರಿದಂತೆ ಚುನಾವಣೆ ವೇಳೆ ಇನ್ನಿತರೆ ತಮ್ನಗಳಿಗೆ ಆಸ್ವದ ನೀಡದಂತೆ ಆಯೋಗವು ಅಗತ್ತ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದೆ ಎಂದು ಮುಖ್ಯ ಚುನಾವಣಾ ಆಯುಕ್ತರು ತಿಳಿಸಿದರು ಚುನಾವಣೆ ವೇಳೆ ಸಾಮಾಜಿಕ ಜಾಲತಾಣದ ದುರ್ಬಳಕೆ ತಡೆಗೆ ಕ್ರಮ ಕ್ಲೆಗೊಳ್ಳಲಾಗಿದೆ

ಪ್ರಚಾರ ಸಾಮಗ್ರಿಗಳ ಬಳಕೆಯಾಗದಂತೆ ಖಚಿತತೆ ಪಡಿಸಿಕೊಳ್ಳಲಾಗುವುದು ಎಂದು ಒ

ಆಫ್ತಾನಿಸ್ತಾನ ರಾಜತಾಂತ್ರಿಕರಿಗೆ ತರಬೇತಿ ನೀಡುವ ಭಾರತ ಚೈನಾದ ಮೊಟ್ಟಮೊದಲ ಜಂಟಿ ಕಾರ್ಯಕ್ರಮ ಆರಂಭವಾಗಿದೆ

ಚ್ಕೆನಾದ ವುಹಾನ್ ನಗರದಲ್ಲಿ ಕಳೆದ ಏಪ್ರಿಲ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಚೈನಾ ಅಧ್ವಕ್ಷ ಕ್ಲಿ ಜಿನ್ಪಿಂಗ್ ನಡುವಣ ಅನೌಪಚಾರಿಕ ಅಗ್ರ ಸಭೆಯಲ್ಲಿ ಈ ಜಂಟಿ ಕಾರ್ಯಕ್ರಮ ಆರಂಭಿಸುವ ಬಗ್ಗೆ ಒಪ್ಪಂದಕ್ಕೆ ಬರಲಾಗಿತ್ತು

ದೇವಿ ಬಮಲೇಶ್ವರಿ ಮಂದಿರಕ್ಕೆ ಭೇಟಿ ನೀಡಿದ ಬಳಿಕ ಈ ಕುಟುಂಬ ದೊಂಗಾರ್ಫಡ್ನಿಂದ ಬಿಲಾಯಿಗೆ ಒಂದಿರುಗುತ್ತಿತ್ತು

ಜಿಲ್ಲಾಡಳಿತದ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಗಾಯಗೊಂಡವರನ್ನು ರಾಜನಂದ್ಗಾವ್ನಲ್ಲಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ದಾರೆ ಮುಖ್ಯಮಂತ್ರಿ ರಮಣ್ಸಿಂಗ್ ಮೃತಪಟ್ಟವರ ಕುಟುಂಬದವರಿಗೆ ಸಾಂತ್ವನ ಹೇಳಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಿನ್ನೆ ನಡೆದ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಮೂರನೇ ಪಾಗೂ ಉಪಾಂತ್ಯ ಪಂತದ ಮತದಾನ ಶಾಂತಿಯುತವಾಗಿ ಜರುಗಿತು

ಈವರೆಗಿನ ಎಲ್ಲ ಮೂರೂ ಪಂತಗಳ ಚುನಾವಣೆಯಲ್ಲಿ ಜಮ್ಮ ವಿಭಾಗದಲ್ಲಿ ಶೇ

ಜಗತ್ತಿನ ಮೊಟ್ಟಮೊದಲ ಸಂಪೂರ್ಣ ಸಾವಯವ ಕೃಷಿ ರಾಜ್ಯವಾಗಿ ಹೊರಹೊಮ್ಮಿರುವ ಸಿಕ್ಕಿಂಗೆ ಈ ವರ್ಷದ ವಿಶ್ವಸಂಸ್ಥೆಯ ಆಪಾರ ಮತ್ತು ಕೃಷಿ ಸಂಘಟನೆಯ ಭವಿಷ್ಯನೀತಿ ಕುರಿತ ಸ್ವರ್ಣಪದಕ ಲಭಿಸಿದೆ ಕೃಷಿ ಜೀವಿ ಪರಿಸರ ಶಾಸ್ತ ಹಾಗೂ ಸುಶ್ರಿರ ಆಹಾರ ವ್ಯವಸ್ಥೆ ಕುರಿತ ತನ್ನ ನೀತಿಗಳಿಂದಾಗಿ ಸಿಕ್ಕಿಂ ಅನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ಎಫ್ಎಒ ತಿಳಿಸಿದೆ

ಬ್ರೆಜಿಲ್ ಡೆನ್ಮಾರ್ಕ್ ಮತ್ತು ಈಕ್ವೆಡಾರ್ ತಮ್ಮ ನೀತಿಗಳಿಗಾಗಿ ಬೆಳ್ಳಿ ಪದಕಗಳನ್ನು ಪಡೆದುಕೊಂಡಿವೆ

ಪ್ರವಾಸೋದ್ಯಮವನ್ನು ಉತ್ತೇಜಿಸಿವೆ ಪಾಗೂ ಇತರ ದೇಶಗಳಿಗೆ ನಿದರ್ಶನವಾಗಿದೆ ಎಂದು ವಿಶ್ವಸಂಸ್ಥೆಯ ಈ ಸಂಘಟನೆ ತಿಳಿಸಿದೆ

ರೋಮ್ನಲ್ಲಿ ನಾಳೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಸಿಕ್ಕಿಂ ಮುಖ್ಯಮಂತ್ರಿ ಪವನ್ ಚಾಮ್ಲಿಂಗ್ ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ

ಫೆಟನೆಯ ಬಗ್ಗೆ ಸ್ಥಳೀಯ ಮಾಧ್ಯಮ ವರದಿ ಮಾಡಿದ ಬಳಿಕ ಸರ್ಕಾರ ರಕ್ಷಣಾ ತಂಡವೊಂದನ್ನು ನಿನ್ನೆ ಅಲ್ಲಿಗೆ ಕಳುಹಿಸಿದೆ ಘಟನಾ ಸ್ಥಳ ಆಂಧ್ರಪ್ರದೇಶದ ಶ್ರೀಕಾಕುಲಂ ಗಡಿಯಲ್ಲಿದ್ದು ಅದು ದುರ್ಗಮ ಪ್ರದೇಶವಾಗಿದೆ

ಪ್ರತಿಕೂಲ ಹವಾಮಾನ ಹಾಗೂ ತೀವ್ರ ಚಳಿ ವಾತಾವರಣದಿಂದಾಗಿ ರಕ್ಷಣಾ ಹೆಲಿಕಾಪ್ಸರ್ ನಿನ್ನೆ ಆ ಸ್ಥಳದಲ್ಲಿ ಇಳಿಯಲು ಸಾಧ್ಯವಾಗಿರಲಿಲ್ಲ ಶುಕ್ರವಾರದದ್ದು ಭಾರಿ ಹಿಮಗಾಳಿಯಿಂದ ಶಿಬಿರ ನಾಶವಾಗಿದ್ದು

ಜಿ ತ್ರಿ ಸ್ಟೈಲ್ ವಿಭಾಗದಲ್ಲಿ ಭಾರತದ ಕುಸ್ತಿಪಟು ಸಿಮ್ರಾನ್ ಬೆಳ್ಳಿ ಪದಕ ಗೆದ್ದುಕೊಂಡಿದ್ದಾರೆ